ಯಡ್ಕೂರಪ್ಪ ಹೇಳಿಕೆ ವಾರ್ತೆಗಳ ವಿವರ

ನೌಕೆ ಉಡಾವಣೆಗೆ ಭಾರತೀಯ ಬಾಹ್ವಾಕಾಶ ಸಂಶೋಧನಾ ಸಂಶ್ವೆ ಇಸ್ತೋ ಸಕಲ ಸಿದ್ದತೆ ಮಾಡಿಕೊಂಡಿದೆ

ಲ್ಕಾಂಡರ್ ವಿಕ್ರಮ್ ಮತ್ತು ಚಂದ್ರನಲ್ಲಿ ನೌಕೆಯನ್ನು ಜಾಗರೂಕತೆಯಿಂದ ಇಳಿಸುವ ರೋವರ್ ಪ್ರೋಗ್ಯಾಂ ಅನ್ನು ರಾಕೆಟ್ ಕೊಂಡೊಯ್ಯಲಿದೆ

ಆಂಧ್ರಪ್ರದೇಶದ ಶ್ರೀಹರಿ ಕೋಟಾದಲ್ಲಿನ ಸತೀಶ್ ಧವನ್ ಬಾಹ್ಕಾಕಾಶ ನೆಲೆಯಲ್ಲಿ ನೌಕೆ ಉಡಾವಣೆಗೆ ಸಕಲ ತಾಲೀಮು ಮತ್ತು ಸಿದ್ದತೆ ನಡೆಯುತ್ತಿದೆ

ದೇತದಲ್ಲಿ ಕೆಲ ಆಡುಭಾಷೆಗಳು ನಶಿಸಿ ಹೋಗುತ್ತಿದ್ದು ಅವುಗಳನ್ನು ಸಂರಕ್ಷಿಸಿ ಪ್ರೋತ್ಸಾಹಿಸುವ ತುರ್ತು ಅಗತ್ಯವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸುವರ್ಣ ಮಹೋತ್ಲವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾಷೆ ಹಾಗೂ ಸಂಸ್ಕತಿಯ ನಡುವೆ ಅವಿನಾಭಾವ ಸಂಬಂಧವಿದೆ ಭಾಷೆಯ ಪ್ರಗತಿಯಿಂದ ಸಂಸ್ಕೃತಿ ವೃದ್ಧಿಯಾಗುತ್ತದೆ ಯಾವುದೇ ಭಾಷೆಯೂ ಸಣ್ಣದಲ್ಲ ಅದಕ್ಕೆ ಅದರದ್ದೇ ಆದ ಮಹತ್ವವಿದೆ ಈ ಕುರಿತು ಜನರಿಗೆ ಅರಿವು ಮೂಡಿಸಬೇಕಿದೆ ಎಂದರು ಇತ್ತೀಚೆಗೆ ತಾವು ರಾಜ್ಯಸಭೆಯಲ್ಲಿ ಸಂಸದರಿಗೆ ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡಲು ಅವಕಾಶ ನೀಡಿದಾಗ ಕೆಲ ಭಾಷೆಗಳಿಗೆ ಅನುವಾದದ ಕೊರತೆ ಇರುವುದು ಕಂಡು ಬಂದಿತ್ತು ಆದ್ದರಿಂದ ಭಾಷಾ ಪರಿಷತ್ತು ಸಂಸ್ಥೆಗಳ ಇತರ ಭಾಷೆಗಳ ಭಾಷಾಂತರ ಪ್ರಕ್ರಿಯೆಗಳಿಗೆ ಪ್ರೋತ್ಲಾಹ ನೀಡಬೇಕು ಎಂದು ಕರೆ ನೀಡಿದರು ಇದಕ್ಕೂ ಮುನ್ನ ಉಪರಾಷ್ಟಪತಿಗಳು ರಾಷ್ಟೀಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸಭಾಂಗಣದ ಶಂಕುಸ್ಥಾಪನೆ ನೆರವೇರಿಸಿದರು ಈಸಂದರ್ಭದಲ್ಲಿ ಮಾತನಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದು ಯಾವುದೇ ತಂತ್ರಜ್ಞಾನವೂ ಶಿಕ್ಷಕರ ಸ್ಥಾನವನ್ನು ತುಂಬಲಾರದು ಗುರು ಶಿಷ್ಠ ಪರಂಪರೆಗೆ ಸಹಸ್ತಾರು ವರ್ಷಗಳ ಇತಿಹಾಸವಿದೆ ಎಂದರು ವಿದ್ಯಾರ್ಥಿಗಳು ತಾಯಿ ಜನ್ನಭೂಮಿ ಮಾತ್ಯಭಾಷೆ ತಾಯ್ಯಾಡು ಹಾಗೂ ಗುರುವನ್ನು ಎಂದಿಗೂ ಮರೆಯಬಾರದು ಯಾವುದೇ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಪಡೆದರೂ ತಾಯ್ನಾಡಿಗೆ ಮರಳಿ ಸೇವೆ ಸಲ್ಲಿಸಬೇಕೆಂದು ಕರೆ ನೀಡಿದರು

ಸ್ವಚ್ದತೆ ಸಂಸತ್ತಿನ ಸಂಕಲ್ಪವಾಗಲಿ ಸುರಕ್ಷಿತ ರಾಷ್ಟದ ಕನಸು ಸಾಕಾರವಾಗಲಿ ಎಂಬ ಧ್ವೇಯವನ್ನೊಳಗೊಂಡ ಅಭಿಯಾನಕ್ಕೆ ಸ್ವೀಕರ್ ಓಂ ಬಿರ್ಲಾ ಚಾಲನೆ ನೀಡಿದರು ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ವಾದ್ ಜೋಶಿ ಮತ್ತಿತರರು ಉಪ್ಯಿತರಿದ್ದರು ನಂತರ ರಾಜನಾಥ್ ಸಿಂಗ್ ಇದೇ ಮೊದಲ ಬಾರಿಗೆ ಸಂಸತ್ತಿನದಲ್ಲಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಗಿದೆ ದೇಶಾದ್ಯಂತ ಈಗಾಗಲೇ ಸ್ವಚ್ಛತೆ ಒಂದು ಬೃಹತ್ ಅಭಿಯಾನವಾಗಿ ರೂಪುಗೊಂಡಿದ್ದು ಜನರು ಜಾಗೃತರಾಗಿದ್ದಾರೆ ಎಂದರು

ಇದರಲ್ಲಿ ಗಾಂಧೀಜಿಯವರ ಸಮಗ್ರ ಜೀವನ ಸಾಧನೆಯನ್ನು ಚಿತ್ರಕಲಾ ಶಿಕ್ಷಕರು ತಮ್ಮದೇ ಆದ ಕಲೆಯ ನೆಲೆಯಲ್ಲಿ ಕುಂಚಗಳ ಮೂಲಕ ಚಿತ್ರಿಸಲಿದ್ದಾರೆ ರಾಜ್ಯದ ಮೈತ್ರಿ ಸರ್ಕಾರದಲ್ಲಿಉಂಟಾಗಿರುವ ಬಿಕ್ಕಟ್ಟು ಮುಂದುವರಿದಿರುವ ನಡುವೆಯೇ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆ ನಡೆದಿದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಸಚಿವ ಎಂಟಿಬಿ ನಾಗರಾಜ್ ಮನವೊಲಿಸಲು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಡಿ

ಶಿವಕುಮಾರ್ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಮುಂದಾಗಿದ್ದು

ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಟಬಿ ನಾಗರಾಜ್ ಕೆಲ ಕಾರಣಗಳಿಂದಾಗಿ ಶಾಸಕ ಸ್ಟಾನಕ್ಕೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದೆ ಆದರೆ ಈಗ ಡಿ

ಶಿವಕುಮಾರ್ ಸೇರಿದಂತೆ ಅನೇಕ ಮುಖಂಡರು ತಮ್ಮೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಸಮಾಧಾನ ಎಲ್ಲ ಪಕ್ಷಗಳಲ್ಲೂ ಇದೆ

ಸುಧಾಕರ್ ಅವರೊಂದಿಗೂ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು ನಂತರ ಸಮನ್ವಯ ಸಮಿತಿ ಅಧ್ಯಕ್ಷ ಿದ್ದರಾಮಯ್ಯ ಅವರ ಅಧಿಕೃತ ನಿವಾಸಕ್ಕೆ ಸಚಿವ ನಾಗರಾಜ್ ತೆರಳಿ ಮಾತುಕತೆ ನಡೆಸಿದರು

ರಮೇಶ್ಕುಮಾರ್ ಅವರಿಗೆ ನಿರ್ದೇಶನ ನೀಡಿದೆ ಅತೃಪ್ತ ಶಾಸಕರು ಸಲ್ಲಿಸಿರುವ ರಾಜೀನಾಮೆ ಪ್ರಕರಣವನ್ನು ಮಂಗಳವಾರ ಮತ್ತೆ ವಿಚಾರಣೆ ನಡೆಸುವುದಾಗಿ ನ್ಯಾಯಾಲಯ ತಿಳಿಸಿದೆ ಅತೃಪ್ತ ಶಾಸಕರು ತಮ್ಮ ಸ್ಥಾನಗಳಿಗೆ ಮರಳಿ ಬರುವ ವಿಶ್ವಾಸವಿದ್ದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆಗೆ ಮುಂದಾಗಿರುವುದು ಅವರ ದಿಟ್ಟತನವನ್ನು ತೋರಿಸುತ್ತದೆ ಎಂದು ಜೆಡಿಎಸ್ ರಾಜ್ಯಾಧ್ವಕ್ಷ ತಾಸಕ ಹೆಚ್

ಕುಮಾರಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ ದೇವನಹಳ್ಳಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಡಿ

ಶಿವಕುಮಾರ್ ಅವರು ರಾಜೀನಾಮೆ ನೀಡಿರುವ ಸಚಿವ ಎಂ ಟಿ ಬಿ ನಾಗರಾಜ್ ಅವರನ್ನು ಭೇಟ ಮಾಡಿರುವುದು ಸೂಕ್ತವಾಗಿದೆ ಸೋಮವಾರ ನಡೆಯುವ ಅಧಿವೇಶನದಲ್ಲಿ ಜೆಡಿಎಸ್ ಪಕ್ಷದ ತಾಸಕರು ಹಾಜರಿರಲಿದ್ದಾರೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಣ ಸಮಿತ್ರ ಸರ್ಕಾರ ಪತನ ನಿಶ್ಚಿತವಾಗಿದ್ದು ಬಹುಮತ ಕಳೆದುಕೊಂಡಿರುವ ಮುಖ್ಡಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ವಿಶ್ವಾಸಮತ ಯಾಚನೆ ವ್ಯರ್ಥ ಕಸರತ್ತು ಎಂದು ವಿಧಾನಸಭೆಯಲ್ಲಿನ ಪ್ರತಿಪಕ್ಷ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡ್ಕೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಡಳಿತಾರೂಢ ಮಿತ್ರ ಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲವಾಗಿದ್ದು ಸರ್ಕಾರ ಉರುಳಿಸುವ ವ್ವವಸ್ಥಿತ ಪಿತೂರಿ ಆ ಪಕ್ಷಗಳ ನಾಯಕರಿಂದಲೇ ನಡೆದಿದೆ ಎಂದು ಆರೋಪಿಸಿದರು ವಿಶ್ವಾಸ ಮತಯಾಚನೆ ಮಾಡುವುದಾಗಿ ಹೇಳುವ ಮೂಲಕ ಈಗಾಗಲೇ ಪಕ್ಷದಿಂದ ದೂರ ಹೋಗಿರುವ ಶಾಸಕರಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸವನ್ನು ಮುಖ್ಯಮಂತ್ರಿ ಮಾಡುತ್ತಿದ್ದಾರೆ ಎಂದು ಅವರು ಟೀಕಿಸಿದರು ಈ ಮಧ್ಯೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ತಮ್ಮ ಶಾಸಕರನ್ನು ಒಂದಾಗಿ ಇಟ್ಟುಕೊಳ್ಳುವ ಪ್ರಯತ್ನವಾಗಿ ರೆಸಾರ್ಟ್ಗಳಿಗೆ ಅವರನ್ನು ರವಾನಿಸಿದೆ

ಹೈದರಾಬಾದ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಂದ ಕೋಟ್ಕಂತರ ರೂಪಾಯಿ ಅನುದಾನ ಒದಗಿ ಬರುತ್ತಿದ್ದರೂ ನಿಗದಿತ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತಿಲ್ಲ ಎಂದು ರಾಯಚೂರು ಜಿಲ್ಲಾ ಪಂಚಾಯತ್ ನೂತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೆಚ್ಕೆಆರ್ಡಿಬಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು ರಾಯಚೂರು ಜಿಲ್ಲೆ ಸಾಮಾಜಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಜಿಲ್ಲೆಯಾಗಿದ್ದು ಇದಕ್ಕಾಗಿ ಸರ್ಕಾರ ವಿಶೇಷ ಕಾಳಜಿವಹಿಸಿ ಅನುದಾನ ಬಿಡುಗಡೆ ಮಾಡುತ್ತಿದೆ ಆದರೆ ಹಲವಾರು ಕಾಮಗಾರಿಗಳು ಇನ್ನೂ ಶೈಶವಾವಸ್ಥೆಯಲ್ಲೇ ಇವೆ ಎಂಬುದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೋಟಿಸ್ ಸಾಕ್ಷಿಯಾಗಿದೆ ಎಂದು ಹೇಳಿದರು ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿಯಿರುವ ರಾಜಿಯಾಗಬಹುದಾದ ಸಿವಿಲ್ ಮತ್ತು ತ್ರಿಮಿನಲ್ ಪ್ರಕರಣಗಳನ್ನು ಜನತಾ ನ್ನಾಯಾಲಯದ ಮೂಲಕ ಇತ್ಸರ್ಥಗೊಳಿಸಲು ನಿನ್ನೆ ದೇಶಾದ್ಯಂತ ಲೋಕ ಅದಾಲತ್ ಹಮ್ಗಿಕೊಳ್ಳಲಾಗಿತ್ತು

ಭೂತೆ ತಿಳಿಸಿದ್ದಾರೆ

ಚಿಕ್ಕಬಳ್ಳಾಪುರದಲ್ಲಿ ಆಷಾಡ ಮಾಸದ ಕೊನೆಯ ಸೋಮವಾರದಂದು ಸಾವಿರಾರು ಭಕ್ತರು ನಂದಿಗಿರಿ ಪ್ರದಕ್ಷಿಣೆ ಮಾಡುವ ಆಚರಣೆ ಸುಮಾರು ಐದಾರು ದಶಕಗಳಂದ ರೂಢಿಯಲ್ಲಿದ್ದು